ವಿಶ್ವ ಎದುರಿಸುತ್ತಿರುವ ಹಲವಾರು ಸಮಸ್ಥೆಗಳ ಪರಿಹಾರಕ್ಷೆ ಒಂದು ತತ್ವಶಾಸ್ತದ ವಿವಿಧ ಅಂಶಗಳು ನೆರವು ಪ್ರಧಾನಮಂತ್ರಿ ನರೇಂದ್ರ ಮೋದಿ

ನವದೆಹಲಿಯಲ್ಲಿ ಇಂದು ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಸಭೆ

ಕ್ರೀಡಾಪಟುಗಳ ಸ್ವಂತ ಬದುಕು ಸೀಮಿತವಾಗಿರಲಿದ್ದು ಸಮರ್ಪಕವಾಗಿ ಬಳಸಿಕೊಂಡು ಹೋಗಬೇಕಿದೆ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್

ಹಿಂದು ತತ್ವಶಾಸ್ತದ ವಿವಿಧ ಅಂಶಗಳು ಪಲವಾರು ಸಮಸ್ಥೆಗಳ ಪರಿಹಾರಕ್ಕೆ ನೆರವಾಗುತ್ತವೆ ಎಂದು ಪಧಾನಮಂತಿ ನರೇಂದ್ರ ಮೋದಿ ಹೇಳಿದ್ದಾರೆ

ತಂತ್ರಜ್ಞಾನದ ಹೆಚ್ಚಿನ ಬಳಕೆಯ ಮೂಲಕ ಹಿಂದುತ್ತದ ಚಿಂತನೆಗಳೊಂದಿಗೆ ಹೆಚ್ಚು ಜನರನ್ನು ತಲುಪುವ ಅಗತ್ಯವಿದೆ ಎಂದು ಹೇಳಿರುವ ನರೇಂದ್ರ ಮೋದಿ ಯುವ ಸಮೂಹ ಮಹತ್ವದ ಸೇವೆ ಸಲ್ಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ ವಿಶ್ವ ಹಿಂದು ಕಾಂಗ್ರೆಸ್ ಅಮೆರಿಕಾದ ಶಿಕಾಗೋದಲ್ಲಿ ನಿನ್ನೆ ರಾತ್ರಿ ಆರಂಭವಾಗಿದ್ದು

ವೆಂಕಯ್ಯನಾಯ್ದು ಇಂದು ಬೆಳಗ್ಗೆ ಶಿಕಾಗೋಗೆ ಪ್ರಯಾಣ ಬೆಳೆಸಲಿದ್ದು ಮಾರ್ಗಮಧ್ಯೆ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಕೆಲ ಸಮಯ ತಂಗಲಿದ್ಲಾರೆ

ನಿನ್ನೆ ಈ ಸಮಾವೇಶಕ್ಕೆ ಚಾಲನೆ ನೀಡಲಾಗಿದ್ದು ಮೂರು ದಿನಗಳ ಕಾಲ ಈ ಸಮಾವೇಶ ನಡೆಯಲಿದೆ ವಿಶ್ವದ ಅನೇಕ ಹಿಂದೂ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವ್ಯಾಪಾರ ಸಂಬಂಧಿತ ಸಮಸ್ಯೆ ಪರಿಪರಿಸಲು ಹಾಗೂ ಆರ್ಥಿಕ ಸಂಬಂಧ ಹೆಚ್ಚಿಸುವ ಕುರಿತು ಭಾರತ ಮತ್ತು ಅಮೆರಿಕ ವಿಸ್ತ್ವತವಾಗಿ ಚರ್ಚೆ ನಡೆಸಿವೆ ವಾಣಿಜ್ಞ ಇಲಾಖೆ ಈ ಕುರಿತು ಟ್ವೀಟ್ನಲ್ಲಿ ತಿಳಿಸಿದ್ದು ನವದೆಹಲಿಯಲ್ಲಿ ನಿನ್ನೆ ಭಾರತ ಮತ್ತು ಅಮೆರಿಕ ವಾಣಿಜ್ಯ ಮಾತುಕತೆಯ ಅಂತರ್ನಿವೇಶನ ಸಭೆ ನಡೆಯಿತು ವಾಣಿಜ್ಞ ಇಲಾಖೆ ಕಾರ್ಯದರ್ತಿ ಅನೂಪ್ ವಧ್ವಾನ್ ಭಾರತ ನಿಯೋಗದ ಹಾಗೂ ಗಿಲ್ಲರ್ಟ್ ಕಪ್ಲನ್ ಅವರು ಅಮೆರಿಕ ನಿಯೋಗದ ನೇತೃತ್ವ ವಹಿಸಿದ್ದರು

ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯವೂ ಸಜ್ಜಾಗಿದೆ ರಾಜ್ಯದಲ್ಲಿ ಜಾರಿಯಲ್ಲಿರುವ ಮಾತೃಪೂರ್ಣ ಅಭಿಯಾನ ಈ ಕಾರ್ಯಕ್ರಮವನ್ನು ಹೋಲುತ್ತದೆ ಎಂದು ಕರ್ನಾಟಕ ಸರ್ಕಾರದ ಹೆಚ್ಲುವರಿ ಕಾರ್ಯದರ್ಶಿ ವಂದಿತಾ ಶರ್ಮಾ ತಿಳಿಸಿದ್ದಾರೆ ಭಾರತದ ಶ್ರಗತಿಯ ಕಥೆ ಹಾಗೂ ಚೆಕ್ನ ತಾಂತ್ರಿಕ ಪರಿಣತಿ ಮತ್ತು ಉತ್ಪಾದನಾ ಪರಾಕ್ರಮಗಳು ಭಾರತ ಮತ್ತು ಚೆಕ್ ಗಣರಾಜ್ಯಗಳು ನೈಸರ್ಗಿಕ ಪಾಲುದಾರ ದೇಶಗಳನ್ನಾಗಿ ಮಾಡಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಕಳೆದ ರಾತ್ರಿ ಪ್ರಾಗ್ನಲ್ಲಿ ನಡೆದ ಭಾರತ ಚೆಕ್ ಉದ್ದಿಮೆದಾರರ ವೇದಿಕೆಯಲ್ಲಿ ಮಾತನಾಡಿದ ಅವರು ನವದೆಹಲಿಯು ಚೆಕ್ ಗಣರಾಜ್ಯದ ಜತೆ ರಕಷಣೆ ತಂತ್ರಜ್ಞಾನ ಮತ್ತು ಉತ್ಪಾದನೆ ಉದ್ದಿಮೆ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಸಹಕಾರ ಹೊಂದಲು ಒತ್ತು ನೀಡಲಿದೆ ಎಂದು ತಿಳಿಸಿದರು ಭಾರತದಲ್ಲಿ ಹೂಡಿಕೆ ಮಾಡಲು ಚೆಕ್ ರಕ್ಷಣಾ ಕಂಪೆನಿಗಳಿಗೆ ಆಹ್ನಾನ ನೀಡಿದ ರಾಷ್ಷಪತಿ ಖಾಸಗಿ ಕಂಪೆನಿಗಳಿಗೆ ರಕ್ಷಣಾ ಉತ್ಪಾದನೆಗೆ ಭಾರತದಲ್ಲಿ ಮುಕ್ತ ಅವಕಾಶವಿದೆ ಭಾರತೀಯ ಕಂಪೆನಿಗಳು ಸಹ ಚೆಕ್ ಗಣರಾಜ್ಲದ ಜತೆ ರಕ್ಷಣಾ ಕ್ಷೇತ್ರದಲ್ಲಿ ಮಪತ್ವದ ಪಾಲುದಾರಿಕೆ ಹೊಂದಲು ಎದುರು ನೋಡುತ್ತಿವೆ ಎಂದರು ಭಾರತ ಮತ್ತು ಚೆಕ್ ದೇಶಗಳು ನಾಲ್ಕನೇ ಕೈಗಾರಿಕಾ ಕ್ರಾಂತಿಗೆ ಕೈ ಜೋಡಿಸಬೇಕಾಗಿದ್ದು ತಂತ್ರಜ್ವಾನದ ಆವಿಷ್ಣಾರಕ್ಕೆ ಒತ್ತು ನೀಡಬೇಕಿದೆ ಎಂದು ಹೇಳಿದ ರಾಷ್ಷಪತಿ ಭಾರತ ಚೆಕ್ ರಕ್ಷಣಾ ಸಹಕಾರದ ಮೂಲಕ ಭಾರತದ ರಕ್ಷಣಾ ವಲಯದ ಅವಶ್ಚಕತೆಗಳನ್ನು ಪೂರೈಸಲು ಸಾಧ್ಯವಿದೆ ಇದೇ ವೇಳೆ ಲೇಸರ್ ತಂತ್ರಜ್ಞಾನ ವೀಸಾ ನಿಯಮಾವಳಿ ಸೇರಿದಂತೆ ಚೆಕ್ ಗಣರಾಜ್ಞ ಹಾಗೂ ಭಾರತದ ನಡುವಣ ಐದು ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿದವು ಬಿಜೆಪಿಯ ರಾಷ್ವೀಯ ಕಾರ್ಯಕಾರಿಣಿ ಇಂದು ನವದೆಹಲಿಯಲ್ಲಿ ನಡೆಯಲಿದೆ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು ಬೆಳಗಿನ ಅವಧಿಯ ಕಾರ್ಯಕಾರಿಣಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಪ್ಷ ಹಾಗೂ ರಾಜ್ಯ ಕಾರ್ಯಕಾರಿ ಸದಸ್ಖರೆಲ್ಲರೂ ಭಾಗವಹಿಸಲಿದ್ದಾರೆ ಮಧ್ಯಾಷ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಪಕ್ಷದ ಹಿರಿಯ ಮುಖಂಡರು ಕಾರ್ಕ್ರಮದಲ್ಲಿ ಉಪಸ್ಟಿತರಿರುತ್ತಾರೆ ಬಿಜೆಪಿ ವಕ್ತಾರ ಷಾ ನವಾಜ್ ಹುಸೇನ್ ನಿನ್ನೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಗಲಿಕೆಯ ನಂತರ ಪಕ್ಷದ ರಾಷ್ಷೀಯ ಕಾರ್ಯಕಾರಿಣಿಯ ಮೊದಲ ಸಭೆ ಇದಾಗಿದೆ ಎಂದು ತಿಳಿಸಿದರು ವಾಜಪೇಯಿ ಅವರ ಅನುಪಸ್ಥಿತಿ ಪಕ್ಷಕ್ಕೆ ನಷ್ಷವಾಗಿದೆ ಆದರೂ ಮಾಜಿ ಪ್ರಧಾನಿ ಅವರ ಮಾರ್ಗದಲ್ಲಿ ಪಕ್ಷ ತನ್ನ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗಲಿದೆ ಎಂದು ಇದೇ ವೇಳೆ ಷಾ ನವಾಜ್ ಹುಸೇನ್ ಹೇಳಿದರು ಕ್ರೀಡಾಪಟುಗಳ ಸ್ವಂತ ಬದುಕು ಸೀಮಿತವಾಗಿರಲಿದ್ದು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಹೋಗಬೇಕಿದೆ ಎಂದು ಕ್ರೀಡಾ ಸಚಿವ ರಾಜ್ಲವರ್ಧನ್ ರಾಥೋಡ್ ಹೇಳಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಕರ್ನಲ್ ರಾಥೋಡ್ ಯುವಜನತೆ ಅತ್ಯುತ್ತಮವಾಗಿ ತಮ್ನ ಪ್ರತಿಭೆ ಪ್ರದರ್ತಿಸುತ್ತಿರುವುದಾಗಿ ತಿಳಿಸಿದರು ಕ್ರೀಡೆಯನ್ನು ಹವ್ಯಾಸಿ ಎಂದು ಕರೆಯಲಾಗುತ್ತಿದ್ದರು ಇದೂ ಒಂದು ಪೂರ್ಣ ವೃತ್ತಿಪರತೆಯಾಗಿದೆ ಎಂದರು ಕ್ರೀಡೆಯನ್ನು ಉತ್ತೇಜಿಸುವ ಮತ್ತು ಬೆಳೆಸುವಲ್ಲಿ ರಾಜ್ಲಗಳು ಮಹತ್ವದ ಪಾತ್ರ ನಿರ್ವಹಿಸಬೇಕು ತಾವು ಕ್ರೀಡಾಪಟುವಾಗಿದ್ಲಾಗ ಕ್ರೀಡೆಗಳಿಗಾಗಿ ಹಣದ ಕೊರತೆ ಇದೆ ಎಂಬ ಮಾತು ಕೇಳಿಬರುತ್ತಿತ್ತು ಆದರೆ ಈಗ ಪರಿಸ್ತಿತಿ ಬದಲಾಗಿದೆ ಎಂದು ಕ್ರೀಡಾ ಸಚಿವರು ತಿಳಿಸಿದರು ಕ್ರೀಡಾಪಟುಗಳಿಗಾಗಿ ಅತ್ಯುತ್ತಮವಾದುದನ್ನು ಒದಗಿಸಿಕೊಡಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ ರಾಜ್ಞವರ್ಧನ್ ರಾಥೋಡ್ ತರಬೇತಿ ಪ್ರಯಾಣ ತ್ರೀಡಾಪಟುಗಳಿಗೆ ವೈಜ್ಞಾನಿಕ ಬೆಂಬಲ ತರಬೇತುದಾರರತ್ತ ಕೇಂದ್ರ ಗಮನಹರಿಸಿದೆ

ಏಷ್ಣನ್ ಗೇಮ್ಲ್ ಪದಕ ವಿಜೇತೆ ಹಿಮಾದಾಸ್ ಅವರನ್ನು ಅಸ್ಸಾಂ ಸರ್ಕಾರ ರಾಜ್ಯದ ಕ್ರೀಡಾ ರಾಯಭಾರಿಯನ್ನಾಗಿ ನೇಮಿಸಿದೆ ನಿನ್ನೆ ಸಂಜೆ ಗುವಾಹತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅಸ್ಲಾಂ ಮುಖ್ಚಮಂತ್ರಿ ಸರ್ಬಾನಂದ್ ಸೋನೋವಾಲ್ ಅವರು ಹಿಮಾದಾಸ್ ಅವರಿಗೆ ಪತ್ರ ಹಸ್ತಾಂತರಿಸಿದರು ಕಾರ್ಯಕ್ರಮವನ್ನುದ್ದೇತಿಸಿ ಮಾತನಾಡಿದ ಮುಖ್ಯಮಂತ್ರಿ ಸರ್ಬಾನಂದ್ ಸೋನಾವಾಲ್ ಖೇಲೋ ಇಂಡಿಯಾ ಹೆಚ್ಚು ಯಶಸ್ವಿಯಾಗುತ್ತಿರುವುದಾಗಿ ತಿಳಿಸಿದರು

ಇದಕ್ಕೂ ಮುನ್ನ ವಿಮಾನ ನಿಲ್ದಾಣದಲ್ಲಿ ಅಸ್ಲಾಂ ಸರ್ಕಾರ ಹಿಮಾದಾಸ್ ಅವರಿಗೆ ರಾಜ್ಯ ಸರ್ಕಾರದ ಪರವಾಗಿ ಗೌರವ ಸ್ನಾಗತ ನೀಡಿತು ಮುಖ್ಯಮಂತ್ರಿ ಸೋನೋವಾಲ್ರವರು ಸಹ ಉಪಸ್ಥಿತರಿದ್ದರು ಇತ್ತೀಚೆಗೆ ನಡೆದ ಏಷ್ಲನ್ ಗೇಮ್ವ್ನಲ್ಲಿ ಹಿಮಾರವರು ಮೂರು ಪದಕಗಳನ್ನು ಗೆದ್ದುಕೊಂಡಿದ್ದರು